ಭಾರತದಲ್ಲಿ ಹೂಡಿಕೆ ಮಾಡಲು ಸುವರ್ಣ ಅವಕಾಶಗಳವೆ

ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಲೋಕಸಭಾ ಕ್ಷೇತ್ರದ ವಾರಣಾಸಿಯಲ್ಲಿ ವಾಸ್ತವ್ಯ ಹೂಡಿದ್ದು

ಪುರಾನಿ ಕಾಶಿಯಲ್ಲಿ ಸಂಯೋಜಿತ ವಿದ್ಯುತ್ ಅಭಿವೃದ್ದಿ ಯೋಜನೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಅಟಲ್ ಇನ್ಕ್ಯುಬೇಷನ್ ಕೇಂದ್ರವನ್ನು ಪ್ರಧಾನಮಂತ್ರಿ ಮೋದಿ ಉದ್ವಾಟನೆ ಮಾಡಲಿದ್ದಾರೆ ಬನಾರಸ್ ಹಿಂದೂ ವಿಶ್ವವಿದ್ವಾಲಯದಲ್ಲಿ ಪ್ರಾದೇಶಿಕ ನೇತ್ರ ವಿಜ್ಞಾನ ಕೇಂದ್ರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ

ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿಯವರನ್ನು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು ನರೂರ್ ಗ್ರಾಮಕ್ಕೆ ತೆರಳದ ಪ್ರಧಾನಮಂತ್ರಿ

ಕೊಠಡಿಯಿಂದ ಕಲಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಅಲ್ಲದೆ ಅಲ್ಲಿನ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಿ ಮಕ್ಕಳೇ ಭಾರತದ ಭವಿಷ್ಣ ಎಂದು ತಿಳಿಸಿದರು ಬಳಕ ಅಲ್ಲಿ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿದರು ಎರಡು ದಿನ ಅವರು ವಾರಣಾಸಿಯಲ್ಲಿ ಉಳಿಯಲಿದ್ದು ಮಕ್ಕಳೊಂದಿಗೆ ಚಲನಚಿತ್ರವೊಂದನ್ನು ವೀಕ್ಷಿಸಿದರು ಕಾಶಿ ವಿದ್ಯಾಪೀಠದ ವಿದ್ಯಾರ್ಥಿಗಳು ಮತ್ತು ಮಕ್ಕಳೊಂದಿಗೂ ಮೋದಿ ಅವರು ಸಂವಾದ ನಡೆಸಿದರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಜತೆಗೂ ಮೋದಿ ಸಂವಾದ ನಡೆಸಿದರು ಇತ್ತೀಚೆಗೆ ಕೇಂದ್ರ ಸರಕಾರ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಯೋಜನೆಗಳನ್ನು ಜಾರಿಗೆ ತಂದಿರುವ ಕುರಿತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮೋದಿ ಅವರನ್ನು ಅಭಿನಂದಿಸಿದರು

ರಾಜಸ್ಥಾನದಲ್ಲಿ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಿದ್ಧತೆಗಳನ್ನು ಪರಿಶೀಲಿಸಲು ಹಾಗೂ ರಾಜಕೀಯ ಪಕ್ಷಗಳ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸ್ವೀಕರಿಸಲು ಎರಡು ದಿನಗಳ ಭೇಟಗಾಗಿ ಮುಖ್ಯ ಚುನಾವಣಾ ಆಯುಕ್ತರು ಜ್ನೆಪುರಕ್ತೆ ಆಗಮಿಸಿದ್ದಾರೆ ಓಂ ಪ್ರಕಾಶ್ ರಾವತ್ ಅವರನ್ನು ಭೇಟ ಮಾಡಿದ ಬಿಜೆಪಿ ನಿಯೋಗ ಎರಡು ಹಂತದಲ್ಲಿ ಚುನಾವಣೆ ನಡೆಸಬೇಕೆಂದು ಮನವಿ ಸಲ್ಲಿಸಿದೆ ನಂತರ ಮಾತನಾಡಿದ ಬಿಜೆಪಿ ವಕ್ತಾರರು ಮುಕ್ತ ಹಾಗೂ ಪಾರದರ್ಶಕ ರೀತಿಯಲ್ಲಿ ಮತದಾನ ನಡೆಸಲು ಹೆಚ್ಚುವರಿ ಭದ್ರತೆ ನಿಯೋಜಿಸಬೇಕೆಂದು ಮನವಿ ಸಲ್ಲಿಸಲಾಗಿದೆ ಎಂದರು ಈ ನಡುವೆ ರಾವತ್ ಅವರು ಜೈಪುರದಲ್ಲಿ ಸ್ವೀಪ್ ರಥಕ್ಕೆ ಚಾಲನೆ ನೀಡಿದರು ಚುನಾವಣೆಯಲ್ಲಿ ಬಳಸಲಾಗುವ ಮತಯಂತ್ರ ಮತ್ತು ವಿವಿಪ್ಟಾಟ್ಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಈ ಹಿಂದಿನ ಚುನಾವಣೆಗಳ ಚಿತ್ರ ಪ್ರದರ್ಶನ ಪ್ರಚಾರ ಹಾಗೂ ಚುನಾವಣೆಗೆ ಸಂಬಂಧಿಸಿದ ಇತರೆ ಪ್ರದರ್ಶನಗಳಿಗೆ ಮುಖ್ಯ ಚುನಾವಣೆ ಆಯುಕ್ತ ಓಂ ಪ್ರಕಾಶ್ ರಾವತ್ ಚಾಲನೆ ನೀಡಿದರು ಗುಜರಾತ್ ವಿಧಾನಸಭೆಯ ಮುಂಗಾರು ಅಧಿವೇಶನ ಇಂದಿನಿಂದ ಗಾಂಧಿನಗರದಲ್ಲಿ ಆರಂಭವಾಗಲಿದೆ ಕಳೆದ ಡಿಸೆಂಬರ್ನಲ್ಲಿ ಗುಜರಾತ್ ಚುನಾವಣೆ ನಡೆದಿದ್ದು

ಕಳೆದ ಮಾರ್ಚ್ನಲ್ಲಿ ಗುಜರಾತ್ ವಿಧಾನಸಭೆಯ ಬಜೆಟ್ ಅಧಿವೇಶನ ನಡೆದಿತ್ತು ಹೆಡ್ ಭಾರತದಲ್ಲಿ ಹೂಡಿಕೆ ಮಾಡಲು ಸುವರ್ಣ ಅವಕಾಶಗಳವೆ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹೆಚ್ಚು ಹೆಚ್ಚು ಮಂದಿ ಬಂಡವಾಳ ಮಾಡಬೇಕು ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಕ ನಾಯ್ಡು ಮಾಲ್ಟಾ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ ಮಾಲ್ವಾದ ವಾಲ್ಲೆಟಾದಲ್ಲಿ ಭಾರತ ಮಾಲ್ವಾ ಉದ್ಯಮಿಗಳ ಸಮಾವೇಶದಲ್ಲಿ ವೆಂಕಯ್ಯ ನಾಯ್ಡು ಮಾತನಾಡಿದರು ಬದಲಾವಣೆಯ ದೃಷ್ಟಿಕೋನದೊಂದಿಗೆ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿರುವುದರಿಂದ ಭಾರತ ಉದ್ದಮಿಗಳ ಪಾಲಿಗೆ ಅತ್ಯಂತ ನೆಚ್ಚಿನ ತಾಣವಾಗಿದೆ ಬಂಡವಾಳ ಹೂಡಿಕೆಗೆ ಭಾರತ ಪ್ರಶಸ್ತ ಸ್ಥಳವಾಗಿದೆ

ಜಾಗತಿಕ ಮಟ್ಟದಲ್ಲಿ ಅತ್ತಂತ ಕ್ಷಿಪ್ರ ಗತಿಯಲ್ಲಿ ಪ್ರಗತಿ ಏರುಮುಖ ಸಾಗಿರುವುದು ಭಾರತದ ಸಾಧನೆಯಾಗಿದೆ ಎಂದು ವೆಂಕಯ್ಹನಾಯ್ದು ತಿಳಿಸಿದರು

ಹೀಗಾದರೆ ವಿಶ್ವದ ಮೂರನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿ ಭಾರತ ಹೊರಹೊಮ್ಮಲಿದೆ ಎಂದರು ಜನ್ಧನ್ ಖಾತೆಗಳು ಸರಕು ಮತ್ತು ಸೇವಾ ತೆರಿಗೆಯಂಥ ಪರಿಣಾಮಕಾರಿ ಆರ್ಥಿಕ ಸುಧಾರಣೆಗಳು ಭಾರತದ ಪ್ರಗತಿಗೆ ಪೂರಕವಾಗಿವೆ ಅಲ್ಲದೇ ಮೂಲ ಸೌಕರ್ಯ ಅಭಿವೃದ್ಧಿಗೆ ಭಾರತ ಅತಿ ಹೆಚ್ಚು ಆದ್ಯತೆ ನೀಡಿದೆ ಎಂದು ಉಪರಾಷ್ಟಪತಿಗಳು ತಿಳಿಸಿದರು ಆರೋಗ್ಕ ತೀರ ರಕ್ಷಣೆ ಜಲ ಮಾರ್ಗ ಸಾರಿಗೆ ಚಲನಚಿತ್ರ ಫಾರ್ಮಸೂಟಕಲ್ಲೆ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಲು ವಿಘುಲ ಅವಕಾಶಗಳಿವೆ ಎಂದು ವೆಂಕಯ್ಕ ನಾಯ್ದು ಉದ್ಯಮಿಗಳಿಗೆ ಮಾಹಿತಿ ನೀಡಿದರು ಜನರ ವ್ಹಕ್ತಿತ್ವ ವಿಕಸನಕ್ಕೋಸ್ಕರ ಮತ್ತು ಸಮಾಜದಲ್ಲಿ ತಾರತಮ್ಯ ಮುಕ್ತವಾದ ಮತ್ತು ಸಮಾನತೆ ಆಧಾರದ ಮೇಲೆ ಒಳಗೊಳ್ಳುವಿಕೆಗಾಗಿ ಕೆಲಸ ಮಾಡುತ್ತದೆ ಹಿಂದೂ ಸಮಾಜವನ್ನು ಏಕೀಕರಣಗೊಳಿಸಲೋಸುಗ ಆರ್ಎಸ್ಎಸ್ ಸ್ಥಾಪನೆಯಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತಿಳಿಸಿದ್ದಾರೆ ರಾಷ್ಟೀಯ ಸ್ವಯಂಸೇವಕ ಸಂಘ ಆರ್ಎಸ್ಎಸ್ ದೆಹಲಿಯಲ್ಲಿ ಆಯೋಜಿಸಿರುವ ಭವಿಷ್ಠದ ಭಾರತ ವಿಷಯ ಕುರಿತ ಮೂರು ದಿನಗಳ ಬೃಹತ್ ಸಮಾವೇಶ ಕುರಿತು ಅವರು ಮಾತನಾಡಿ ಸಂಘವು ಪ್ರತಿ ಹಂತದಲ್ಲೂ ವೈವಿಧ್ಯತೆಯನ್ನು ಗೌರವಿಸುತ್ತದೆ ಮತ್ತು ಒಟ್ಟಾಗಿ ಮುನ್ನಡೆಯುವಲ್ಲಿ ನಂಬಿಕೆ ಇಟ್ಟದೆ ಎಂದು ಹೇಳದರು ಆರ್ಎಸ್ಎಸ್ ಸಂಸ್ಥಾಪಕ ಡಾ

ಹೆಡ್ಗೇವಾರ್ ಅವರನ್ನು ಉಲ್ಲೇಖೀಸಿ ಸಂಘದ ಕಾರ್ಯವೈಖರಿಯನ್ನು ಒತ್ತಿ ಹೇಳಿದರು ಸಂಘದ ಬಗ್ಗೆ ಇರುವ ಹಲವು ತಪ್ಪು ಗ್ರಹಿಕೆಗಳ ಬಗ್ಗೆ ಶ್ರೀ ಭಾಗವತ್ ಮಾತನಾಡಿ ಸಂಘ ಸಮಾಜದ ಕಲ್ಕಾಣಕಾಗಿ ಪಟ್ಟುಬಿಡದೆ ಕೆಲಸ ಮಾಡುತ್ತಿದೆ ತ್ರಿವರ್ಣದ ಕುರಿತು ಸಂಘದ ದೃಷ್ಟಿಕೋನವನ್ನು ವಿವರಿಸಿದ ಅವರು ರಾಷ್ಟದ್ವಜವನ್ನು ಸಂಘ ಯಾವಾಗಲೂ ತ್ರೇಷ್ಠ ಭಾವನೆಯಿಂದ ಗೌರವಿಸುತ್ತದೆ ಜನರು ಸಂಘವನ್ನು ಹಾಗೂ ಅದರ ಕಾರ್ಯಚಟುವಟಿಕೆಯನ್ನು ಅರ್ಥಮಾಡಿಕೊಳ್ಳಲು ಮರುಸಂಘಟಿಸಲಾಗಿದೆ ಎಂದರು ಹೆಡ್ ಬಾಂಗ್ಲಾದೇಶದ ಚಿತ್ತಗಾಂಗ್ ಮತ್ತು ಮೊಂಗ್ಲಾ ಬಂದರು ಮೂಲಕ ಸರಕುಗಳನ್ನು ಸಾಗಿಸಲು ಅವಕಾಶ ಕಲ್ಪಿಸುವ ಒಪ್ಪಂದಕ್ಕೆ ಬಾಂಗ್ಲಾದೇಶ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈಶಾನ್ಯ ರಾಜ್ಯಗಳು ಹಾಗೂ ಇತರ ಭಾಗಗಳಿಗೆ ಸರಕು ಸಾಗಿಸಲು ಈ ಬಂದರು ಬಳಸಿಕೊಳ್ಳಲು ಭಾರತಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಹಿತಿ ನೀಡಿದ ಬಾಂಗ್ಲಾದೇಶ ಸಂಪುಟ ಕಾರ್ಯದರ್ಶಿ ಶಫೀವುಲ್ ಆಲಾಮ್ ಈ ಒಪ್ಪಂದದಲ್ಲಿ ಭೂತಾನ್ ಮತ್ತ ನೇಪಾಳ ದೇಶಗಳನ್ನು ಸೇರಿಸುವ ಸಾಧ್ಯತೆ ಇದೆ ಎಂದರು ಐದು ವರ್ಷಗಳ ಕಾಲ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ ಆ ನಂತರ ಒಪ್ಪಂದ ಮರು ನವೀಕರಣವಾಗಲಿದೆ ಚಿತ್ತಗಾಂಗ್ ಮತ್ತು ಮೊಂಗ್ಲಾ ಬಂದರುಗಳ ಮೂಲಕ ಸರಕುಗಳ ಸಾಗಣೆಗೆ ಅವಕಾಶ ನೀಡಲಾಗಿದೆ ಎಂದು ಅವರು ತಿಳಿಸಿದರು

ಇದು ರಾಜ್ಲದಲ್ಲಿ ಹೂಡಿಕೆ ಹರಿವನ್ನು ಸರಾಗಗೊಳಿಸುವ ಗುರಿ ಹೊಂದಿದೆ ರಾಜ್ಲಪಾಲ ಸತ್ಲಪಾಲ್ ಮಲಿಕ್ ನೇತೃತ್ವದ ರಾಜ್ಯ ಆಡಳಿತ ಮಂಡಳಿ ಎಸ್ಎಸಿ ಈ ಕಾಯ್ಲೆಗೆ ಅನುಮೋದನೆ ನೀಡಿದೆ ಎಂದು ಶ್ರೀನಗರದಲ್ಲಿ ಅಧಿಕೃತ ವಕ್ಕಾರರು ತಿಳಿಸಿದ್ದಾರೆ ಕ್ಲೆಗಾರಿಕಾ ಪ್ರಧಾನ ಕಾರ್ಯದರ್ತಿ ಶ್ಯೆಲೇಂದ್ರ ಕುಮಾರ್ ವಿವರ ನೀಡಿ ವ್ಲಹಾರದ ಸೂಚಕಗಳನ್ನು ಸುಲಭವಾಗಿ ಸುಧಾರಿಸಲು ಸರ್ಕಾರದ ಪ್ರಮುಖ ಉಪಕ್ರಮದ ಭಾಗವಾಗಿದೆ ಎಂದು ಹೇಳಿದರು

ಭಾರತ ಅಮೆರಿಕ ರಚನಾತ್ಮಕ ಪಾಲುದಾರಿಕೆ ಒಕ್ಕೂಟದ ಸದಸ್ಯರಾಗಿ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್ ಸೇರ್ಪಡೆಯಾಗಿದ್ದಾರೆ

ಆಫ್ವಾನಿಸ್ತಾನದ ಪರ ಮುಜೀಬ್ ಉರ್ ರಹಮಾನ್ ಗುಲ್ಲಾದಿನ್ ನಯೀಬ್ ಮೊಹಮ್ನದ್ ನಬಿ ಹಾಗೂ ರತೀದ್ ಖಾನ್ ತಲಾ ಎರಡು ವಿಕೆಟ್ ಪಡೆದರು ಈ ಸೋಲಿನೊಡನೆ ಶ್ರೀಲಂಕಾ ತಾನು ಆಡಿದ್ದ ಎರಡೂ ಪಂದ್ಲಗಳಲ್ಲಿ ಸೋಲನುಭವಿಸಿದೆ ರೋಹಿತ್ ಶರ್ಮ ನೇತೃತ್ವದ ಭಾರತ ್ರಿಕೆಟ್ ತಂಡ ಹಾಂಕಾಂಗ್ ವಿರುದ್ದ ತನ್ನ ಮೊದಲ ಪಂದ್ಯ ಆಡಲಿದೆ